ಈ ತಿದ್ದುಪಡಿಯಿಂದಾಗಿ ಆರೋಗ್ಯ ರಕ್ಷಣಾ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿದರೆ ಅದು ಗಂಭೀರ ಅಪರಾಧವಾಗುತ್ತದೆ ಮತ್ತು ಅದು ಜಾಮೀನುರಹಿತ ಗುರುತರ ಆರೋಪ ಎಂದು ಪರಿಗಣಿಸಲ್ಪಡುತ್ತದೆ ಇದಕ್ಕೂ ಮುನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಕೇಂದ್ರ ಸಚಿವ ಸಂಪುಟ ಸುಗ್ರೀವಾಜ್ಞೆ ಜಾರಿಗೊಳಿಸಲು ತೀರ್ಮಾನ ಕೈಗೊಂಡಿತ್ತು ಪ್ರಸ್ತುತ ದೇಶದಲ್ಲಿ ಕೋವಿಡ್ ನಿಯಂತ್ರಣ ನಿಟ್ಟನಲ್ಲಿ ಹೋರಾಡುತ್ತಿರುವ ವೈದ್ಯರು ನರ್ಸ್ಗಳು ಆಶಾ ಕಾರ್ಯಕರ್ತರು ಮತ್ತಿತರ ಆರೋಗ್ಯ ರಕ್ಷಣಾ ಕಾರ್ಯಕರ್ತರ ಮೇಲೆ ಹಲ್ಲೆ ಮತ್ತು ದೌರ್ಜನ್ನ ಪ್ರಕರಣಗಳು ದೇಶದ ಹಲವೆಡೆ ನಡೆದ ಹಿನ್ನೆಲೆಯಲ್ಲಿ ಅಂತಹ ಘಟನೆಗಳನ್ನು ನಿಯಂತ್ರಿಸು ಉದ್ದೇಶದಿಂದ ಸುಗ್ರೀವಾಜ್ಞೆ ಜಾರಿಗೊಳಿಸಲು ತೀರ್ಮಾನಿಸಿತು

ಅದೇ ರೀತಿ ಆರೋಗ್ಡ ರಕ್ಷಣಾ ಕಾರ್ಯಕರ್ತರ ವಾಹನ ಅಥವಾ ಕ್ಷಿನಿಕ್ಗಳಿಗೆ ಹಾನಿ ಮಾಡಿದರೆ ಹಾನಿಯ ಎರಡು ಪಟ್ಟು ವೆಚ್ಚವನ್ನು ಆರೋಪಿ ಭರಿಸಬೇಕಾಗುತ್ತದೆ ಎಂದು ಅವರು ಹೇಳಿದರು

ಅವರು ವೀಡಿಯೊ ಸಂವಾದದಲ್ಲಿ ಲಾಕ್ಡೌನ್ ನಂತರದ ರಾಜ್ಗಳ ಸ್ವಿತಿಗತಿ ಕುರಿತು ಮಾಹಿತಿಯನ್ನು ಪಡೆಯುವರು

ಪಿಎಂ ಕಿಸಾನ್ ಯೋಜನೆಯಡಿ ಪ್ರಯೋಜನವನ್ನು ರೈತರಿಗೆ ದೊರಕಿಸಿಕೊಡಲು ಆಧಾರ್ ದತ್ತಾಂಶ ಸಂಯೋಜನೆ ಕಡ್ಡಾಯದಿಂದ ಅಸ್ಲಾಂ ಮೇಘಾಲಯ ಕೇಂದ್ರಾಡಳಿತ ಪ್ರದೇಶಗಳಾದ ಜಮ್ಮು ಕಾಶ್ಲೀರ ಮತ್ತು ಲಡಾಕ್ನ ಫಲಾನುಭವಿಗಳಿಗೆ ವಿನಾಯಿತಿ ನೀಡಲು ಕೇಂದ್ರ ಸಂಪುಟ ಒಪ್ಪಿಗೆ ನೀಡಿದೆ ಪ್ರಧಾನಿ ಅವರ ಅಧ್ಯಕ್ಷತೆಯಲ್ಲಿ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ

ಈ ರಾಜ್ಙಗಳ ರೈತ ಫಲಾನುಭವಿಗಳು ತಮ್ನ ಬ್ವಾಂಕ್ ಖಾತೆಗಳಿಗೆ ಆಧಾರ್ ಜೋಡಣೆ ಮಾಡದಿದ್ದರೂ ಅವರಿಗೆ ಪಿಎಂ ಕಿಸಾನ್ ಯೋಜನೆಯಡಿ ಸೌಲಭ್ಞ ದೊರಕಲಿದೆ

ನಿರ್ಬಂಧ ಸಡಿಲಿಕೆ ಆದೇಶ ಕಳೆದ ಮಧ್ಯರಾತ್ರಿಯಿಂದ ಜಾರಿಗೆ ಬಂದಿದೆ ನಗರ ಪ್ರದೇಶಗಳಲ್ಲಿ ಐಟಿ ಉದ್ಲಮ ಮತ್ತು ಪೂರಕ ಸೇವಾ ಚಟುವಟಕೆಗಳಿಗೆ ಅವಕಾಶ ನೀಡಲಾಗಿದೆ ಅಂತೆಯೇ ಗ್ರಾಮೀಣ ಶ್ರದೇಶದಲ್ಲಿ ಕೂಲಿ ಕಾರ್ಮಿಕರು ಸಣ್ಣ ಉದ್ಯಮಗಳು ಹಾಗೂ ಕೃಷಿ ಸಂಬಂಧಿ ಕೆಲಸ ಕಾರ್ಯಗಳನ್ನು ಆರಂಭಿಸಲು ಅವಕಾಶ ನೀಡಲಾಗಿದೆ

ಎಂ ವಿಜಯಭಾಸ್ಕರ್ ತಮ್ಮ ಆದೇತದಲ್ಲಿ ಸ್ಪಷ್ಟಪಡಿಸಿದ್ದಾರೆ

ಜತೆಗೆ ಮನ್ರೇಗಾ ಚಟುವಟಕೆಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಮತ್ತು ಮಾಸ್ಕ್ ಧರಿಸಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಅಲ್ಲದೆ ಮಾಹಿತಿ ತಂತ್ರಜ್ಞಾನ ಉದ್ದಮ ಮತ್ತು ಅದರ ಪೂರಕ ಸೇವಾ ಕ್ಷೇತ್ರಗಳಲ್ಲಿ ಸೀಮಿತ ಕೆಲಸಗಾರರಿಗೆ ಕಾರ್ಯನಿರ್ವಹಣೆಗೆ ಅವಕಾಶ ಡಾಟಾ ಮತ್ತು ಕಾಲ್ಸೆಂಟರ್ ಕೊರಿಯರ್ ಸೇವೆಗಳು ಎಲೆಕ್ಷಿಷಿಯನ್ ಐ ಟಿ ರಿಪೇರಿ ಪ್ಲಂಬರ್ ಮೋಟಾರ್ ಮೆಕಾನಿಕ್ ಮತ್ತು ಕಾರ್ಪೆಂಟರ್ ಸೇವೆಗೆ ಅವಕಾಶ ನೀಡಲಾಗಿದೆ ಕಾರ್ಮಿಕರ ಲಭ್ಯತೆ ಇದ್ದರೆ ಬೆಂಗಳೂರಿನಲ್ಲಿ ಮೆಟ್ರೊ ಕಾಮಗಾರಿ ಮುಂದುವರೆಸಲು ಅವಕಾಶವಿದೆ ವೈದ್ಯಕೀಯ ಪಶುವೈದ್ಯ ಆಸ್ಪತ್ರೆಗಳು ಡಿಸ್ಪೆನ್ಸರಿಗಳು ಆರೋಗ್ಯ ಮೂಲಸೌಕರ್ಯ ನಿರ್ಮಾಣ ಆಂಬುಲೆನ್ಸ್ ತಯಾರಿಕೆಗೆ ನಿಯಮದಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಎಂದು ಆದೇಶ ನೀಡಿ ತಿಳಿಸಲಾಗಿದೆ

ರಾಜ್ಯ ಸಾಂಕ್ರಾಮಿಕ ರೋಗಗಳ ಕಾಯ್ದೆಗೆ ತಿದ್ದುಪಡಿ ಮಾಡಲಾದ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಸಹಿ ಹಾಕಿದ್ದಾರೆ ಸೋಮವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆ ಜಾರಿಗೊಳಿಸಲು ತೀರ್ಮಾನಿಸಲಾಗಿತ್ತು ಅದರಂತೆ ಆರೋಗ್ಯ ರಕ್ಷಣಾ ಕಾರ್ಯಕರ್ತರ ವಿರುದ್ಧ ದೌರ್ಜನ್ಯ ಎಸಗಿದರೆ ಕಠಿಣ ಕ್ರಮ ಕೈಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ

ಇದೇ ವೇಳೆ ಪ್ರಧಾನಿ ಅವರು ಸಮಗ್ರ ಇ ಗ್ರಾಮ ಸ್ವರಾಜ್ ಪೋರ್ಟಲ್ ಮತ್ತು ಮೊಬೈಲ್ ಆಪ್ ಅನ್ನು ಬಿಡುಗಡೆ ಮಾಡುವರು ಪಂಚಾಯತ್ರಾಜ್ ಸಚಿವಾಲಯ ಅಭಿವೃದ್ಧಿಪಡಿಸಿರುವ ಈ ವಿಶೇಷ ಹೊಸ ಪೋರ್ಟಲ್ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಯೋಜನೆಗಳನ್ನು ಸಿದ್ಧಪಡಿಸಲು ಮತ್ತು ಜಾರಿಗೊಳಿಸಲು ಏಕ ಗವಾಕ್ಷಿಯಂತೆ ಕೆಲಸ ಮಾಡಲಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ವಮಿತ್ವ ಯೋಜನೆಗೂ ಸಹ ಇದೇ ಸಂದರ್ಭದಲ್ಲಿ ಚಾಲನೆ ನೀಡಲಿದ್ದಾರೆ

ಅಲ್ಲದೆ ಆರೋಗ್ಯ ಸೇತು ಡಿಜಿಟಲ್ ಆಪ್ ಮೂಲಕ ಕೊರೋನಾ ಸೋಂಕಿತರ ಪತ್ತೆಗೆ ಹಾಗೂ ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಬಿಲಿಗೇಟ್ಸ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ

ಸಚಿವ ಸಂಪುಟ ಸಭೆಯ ನಂತರ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ದೆಹಲಿಯಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ್ದಾರೆ ಈ ಹಣವನ್ನು ಮೂರು ಹಂತಗಳಲ್ಲಿ ಬಳಕೆ ಮಾಡಿಕೊಳ್ಳಲಾಗುವುದು

ಸದ್ಲಕ್ಷೆ ಮೊದಲನೆ ಹಂತದಲ್ಲಿ ಆರೋಗ್ಗ ಸಚಿವಾಲಯ ಕೈಗೊಂಡಿರುವ ಕ್ರಮಗಳಗೆ ಎಲ್ಲ ಸಚಿವಾಲಯಗಳು ಕೈಜೋಡಿಸಿವೆ ಎಂದು ಅವರು ಹೇಳಿದರು

ಕಾಕ್ಸಂಡುವಿನಲ್ಲಿ ನಿನ್ನೆ ನೇಪಾಳದಲ್ಲಿನ ಭಾರತದ ರಾಯಭಾರಿ ವಿನಯ್ ಮೋಹನ್ ಕ್ವಾತ್ರ ಅವರು ನೇಪಾಳದ ಆರೋಗ್ಲ ಸಚಿವ ಭಾನುಭಕ್ತ ದಕಲ್ ಅವರಿಗೆ ಹಸ್ತಾಂತರಿಸಿದರು ಇದು ನೇಪಾಳದ ಜನರಿಗೆ ಭಾರತದ ಕೊಡುಗೆಯಾಗಿದೆ

ಭಾರತ ಅಗತ್ತ ದಿಷಧೀಯ ದಿಷಧಗಳನ್ನು ನೀಡಿರುವುದಕ್ಕೆ ನೇಪಾಳದ ಪ್ರಧಾನಮಂತ್ರಿ ಕೆ

ಕರ್ನಾಟಕ ರಾಜ್ಯದ ಹಲವೆಡೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣಾಭಿವೃದ್ದಿ ಯೋಜನೆಯಡಿ ಉದ್ಯೋಗ ಸೃಷ್ಷಿ ಕೆಲಸ ಆರಂಭವಾಗಿವೆ

ಗ್ರಾಮ ಪಂಚಾಯತ್ ಹಾಗೂ ಜಿಲ್ಲಾ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಕೆಲಸಗಳು ನಡೆಯಲಿದ್ದು

ಗ್ರಾಮೀಣ ಪ್ರದೇಶಗಳಲ್ಲಿ ಆರ್ಥಿಕತೆಗೆ ಉತ್ತೇಜನ ನೀಡಲು ಆಹಾರ ಸಂಸ್ಕರಣಾ ಘಟಕಗಳು ರಸ್ತೆ ನಿರ್ಮಾಣ ಕಾಮಗಾರಿ ನೀರಾವರಿ ಯೋಜನೆ ಹಾಗೂ ನೀರು ಸಂಸ್ಕರಣಾ ಯೋಜನೆಗಳಿಗೆ ಮೊದಲ ಆದ್ದತೆಯಾಗಿ ಲಾಕಡೌನ್ ಅವಧಿಯಲ್ಲಿ ಅಗತ್ಯ ಸೇವೆಗಳಾಗಿ ಪರಿಗಣಿಸಲಾಗಿದೆ

ಪ್ರವಾಸೋದ್ಯಮ ಮತ್ತು ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವ ಬಿ

ಪಂತ್ ಆಕಾಶವಾಣಿಗೆ ಈ ವಿಷಯ ತಿಳಿಸಿದ್ದಾರೆ